ದೇಶದಲ್ಲಿ ಕೊರೊನಾ ಸೋಂಕು ಪರಡುವಿಕೆಯು ಸ್ಪೋಟಕ ಪಂತ ತಲುಪಿಲ್ಲ ಬದಲಿಗೆ ಶ್ವಿರವಾಗಿಯೇ ಇದೆ

ಮೂಲಸೌಕರ್ಯ ಹೆಚ್ಚಿಸಲು ಇನ್ನಷ್ಟು ಸಮಯ ದೊರಕಿದ ಕೇಂದ್ರ ಸರ್ಕಾರ

ಇದರ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಉದ್ಲೇತಿಸಿ ಮಾತನಾಡಲಿದ್ದಾರೆ

ಇದೇ ವೇಳೆ ಪ್ರಧಾನಿ ಅವರು ಸಮಗ್ರ ಇ ಗ್ರಾಮ ಸ್ತರಾಜ್ ಪೋರ್ಟಲ್ ಮತ್ತು ಮೊಬ್ಬೆಲ್ ಆಪ್ ಆನ್ನು ಬಿಡುಗಡೆ ಮಾಡಲಿದ್ದಾರೆ ಪಂಜಾಯತ್ ರಾಜ್ ಸಚಿವಾಲಯ ಅಭಿವೃದ್ಧಿಪಡಿಸಿರುವ ಈ ವಿಶೇಷ ಹೊಸ ಪೋರ್ಟಲ್ ಗ್ರಾಮ ಪಂಜಾಯಿತಿಗಳಿಗೆ ತಮ್ಮ ಗ್ರಾಮ ಪಂಜಾಯಿತಿ ಅಭಿವ್ವದ್ದಿ ಯೋಜನೆಗಳನ್ನು ಸಿದ್ದಪಡಿಸಲು ಮತ್ತು ಜಾರಿಗೊಳಿಸಲು ಏಕ ಗವಾಕ್ಷಿಯಂತೆ ಕೆಲಸ ಮಾಡಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಮಿತ್ವ ಯೋಜನೆಗೂ ಸಹ ಇದೇ ಸಂದರ್ಭದಲ್ಲಿ ಚಾಲನೆ ನೀಡಲಿದ್ದಾರೆ

ಈ ಪ್ಲಾಕೇಜ್ ನ ಭಾಗವಾಗಿ ಸರ್ಕಾರ ಉಚಿತವಾಗಿ ಆಹಾರ ಧಾನ್ಯಗಳು ಮಹಿಳೆಯರು ಬಡ ಹಿರಿಯ ನಾಗಂಕರು ಪಾಗೂ ರೈಶರಿಗೆ ನಗದು ಪಾವತಿ ಮಾಡಲಾಗಿದೆ

ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಮೊದಲ ಕಂತನ್ನು ಐಡುಗಡೆಗೊಳಿಸಿದ್ದು

ದೇಶದಲ್ಲಿ ಕೊರೊನಾ ಸೋಂಕು ಪರಡುವಿಕೆಯು ಸ್ಪೋಟಕ ಪಂತ ತಲುಪಿಲ್ಲ ಬದಲಿಗೆ ಸ್ಲಿರವಾ ಗಿಯೇ ಇದೆ ಪಾಗಾಗಿ ಆರೋಗ್ನ ರಕ್ಷಣೆ ಮೂಲಸೌಕರ್ಯ ಪೆಚ್ಚಿಸಲು ಬೇಕಾದಷ್ಟು ಸಮಯ ಸಿಕ್ಕಿದೆ

ಈ ಅವಧಿಯಲ್ಲಿ ಕೊರೊನಾ ವೈರಾಣು ಪಸರಿಸುವಿಕೆ ಪ್ರಮಾಣವನ್ನು ಕನಿಷ್ಟ ಮಟ್ಟಕ್ಕೆ ಇಳಿಸಲು

ಪರೀಕ್ಷೆಯಲ್ಲಿ ಈ ಮಟ್ಟದ ಹೆಚ್ಚಳವೂ ಸಾಕಾಗುವುದಿಲ್ಲ ಎಂಬ ಅರಿವು ನಮಗೆ ಇದೆ ಪರೀಕ್ಷಾ ಸಾಮರ್ಥ ವನ್ನು ಇನ್ನಷ್ಟು ಹೆಚ್ಚಿಸಬೇಕಿದೆ ಅದನ್ನು ಮಾಡಲಾಗುವುದು ಎಂದು ಮಿತ್ರಾ ಅವರು ಹೇಳಿದ್ದಾರೆ ರೋಗ ಪರಡುವಿಕೆಯು ಸ್ನೋಟಕ ಪಂತ ತಲುಪಿಲ್ಲ ಎಂಬುದು ನಮ್ನ ಕಾರ್ಯತಂತ್ರವು ಸೋಂಕು ಪರಡುವಿಕೆ ತಡೆಯುವಲ್ಲಿ ಯಶಕ್ತಿಯಾಗಿದೆ ಎಂಬುದರ ಸೂಚನೆಯಾಗಿದೆ

ಲಾಕ್ ಡೌನ್ ಸಮಯದಲ್ಲಿ ಸರ್ಕಾರ ಘೋಷಿಸಿದ ವಿನಾಯಿತಿಗಳ ಬಗ್ಗೆ ಗ್ನಪ ಸಚಿವಾಲಯದ ವಕ್ತಾರರು ಮಾಹಿತಿ ನೀಡಿದ್ದಾರೆ ಒರಿಯ ನಾಗರಿಕರ ಆಂತರಿಕ ಆರ್ನೆಕೆ ನೀಡುವವರು ಪ್ರಿಪೇಯ್ ಮೊಬ್ಬೆಲ್ ರೀಚಾರ್ಜ್ ಉಪಯುಕ್ತತೆಗಳು ಮತ್ತು ನಗರ ಪ್ರದೇಶಗಳಲ್ಲಿನ ಆಹಾರ ಸಂಸ್ಕರಣಾ ಫಟಕಗಳನ್ನು ಲಾಕ್ಡೌನ್ ನಿರ್ಬಂಧಗಳಿಂದ ಮುಕ್ತಗೊಳಿಸಲಾಗಿದೆ ಎಂದು ರಾಜ್ಗಳಿಗೆ ಕೇಂದ್ರವು ಸ್ಪಷ್ಪಡಿಸಿದೆ ಎಂದು ಅವರು ತಿಳಿಸಿದ್ದಾರೆ ರಸ್ತೆ ನಿರ್ಮಾಣ ಇಟ್ಲಿಗೆ ಗೂಡುಗಳು ಮತ್ತು ಸಿಮೆಂಟ್ ಕಾರ್ಖಾನೆಗಳ ಕೆಲಸವು ದೇಶದಲ್ಲಿ ವೇಗವನ್ನು ಪೆಟ್ಲಿಸುವ ಕೆಲವು ಜೆಬುವಟಿಕೆಗಳಾಗಿವೆ ಎಂದು ಅವರು ಹೇಳಿದ್ದಾರೆ ಮಾರ್ಗಸೂಚಿಗಳ ಪ್ರಕಾರ ಪಾಟ್ ಸ್ವಾಟ್ಗಳಲ್ಲದ ಪ್ರದೇಶಗಳಲ್ಲಿ ರಾಜ್ಯಗಳು ವಾಣಿಜ್ಯ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡುತ್ತಿವೆ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ

ಅವರು ಎಡಿಯೊ ಸಂವಾದದಲ್ಲಿ ಲಾಕ್ ಡೌನ್ ನಂತರ ರಾಜ್ಗಳ ಸ್ಲಿತಿಗತಿ ಕುರಿತು ಮಾಹಿತಿ ಪಡೆಯಲಿದ್ದಾರೆ

ಪ್ರಧಾನ್ ಮಂತ್ರಿ ಉಜ್ಜಲ ಯೋಜನೆ ಫಲಾನುಭವಿಗಳಿಗೆ ಉಚಿತ ಮರುಪೂರಣಗಳ ಸಿಲಿಂಡರ್ ಗಳ ವಿತರಣೆಯನ್ನು ತ್ತರಿತಗೊಳಿಸಲು ತ್ರದ್ದೆಯಿಂದ ಕೆಲಸ ಮಾಡುವಂತೆ ಎಲ್ಪಿಜಿ ಸಿಲಿಂಡರ್ ಪೂರ್ಲೆಕೆ ಸರಪಳಿಯಲ್ಲಿರುವ ಎಲ್ಲ ಪಾಲುದಾರರಿಗೆ ಸಚಿವ ಧರ್ಮೇಂದ್ರ ಪ್ರಧಾನ್ ಕರೆ ನೀಡಿದ್ಲಾರೆ ಪ್ರಧಾನ್ ಮಂತ್ರಿ ಗರಿಬ್ ಕಲ್ಮಾಣ್ ಪ್ಯಕೇಜ್ ಅಡಿಯಲ್ಲಿ

ಪಂಜಾಬ್ ಮತ್ತು ಪರಿಯಾಣದಿಂದ ದೇಶದ ವಿವಿಧ ಭಾಗಗಳಿಗೆ ಗೋಧಿ ಮತ್ತು ಅಕ್ಷಿಯನ್ನು ತಲುಪಿಸಲಾಗಿದೆ ತೆಲಂಗಾಣದಿಂದ ಬಾಯಿಲ್ಡ್ ಅಕ್ತಿಯನ್ನು ಕೇರಳ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳಕ್ಕೆ ರವಾನಿಸಲಾಗಿದೆ

ಮ್ನುಸೂರು ನಗರದಲ್ಲಿ ಸುಧಿಗಾರರೊಂದಿಗೆ ಮಾತನಾಡಿದ ಉಸ್ತುವಾರಿ ಸಚಿವ ಎಸ್

ಅದನ್ನು ಸರ್ಕಾರವೇ ಭರಿಸುವುದಾಗಿ ಮುಖ್ಯಮಂತ್ರಿ ಪೇಳಿದ್ಲಾರೆ ಎಂದು ಸಚಿವರು ತಿಳಿಸಿದರು